ಈರುಳ್ಳ ಬೆಲೆ ನಿಯಂತ್ರಣಕ್ಕೆ ಕಾಳಸಂತೆಕೋರರ ಮೇಲೆ ದಾಳಿ ನಡೆಸುವಂತೆ ರಾಜ್ಗಳಿಗೆ ಕೇಂದ್ರ ಸರ್ಕಾರದ ಸೂಚನೆ

ಲ್ಲಿಂಗಿಕ ಕಿರುಕುಳ ಪ್ರಕರಣಗಳ ಸಕಾಲಿಕ ನಿರ್ವಹಣೆಗೆ ಕ್ಷೆಗೊಂಡಿರುವ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸುವಂತೆ ರಾಷ್ಷೀಯ ಮಾನವ ಪಕ್ಕುಗಳ ಆಯೋಗದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಸ್

ಮಹಿಳೆಯರ ತಂಡಗಳ ನಡುವೆ ಫೈನಲ್ ಪಂದ್ಯ

ಭಾರತವನ್ನು ಹೆಚ್ಚು ಆಕರ್ಷಕ ಹೂಡಿಕೆ ತಾಣವಾಗಿ ಮಾಡಲು ಸರ್ಕಾರ ಮತ್ತಷ್ಟು ಸುಧಾರಣೆಗಳಿಗೆ ಮುಕ್ತವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿಂದು ಭಾರತ ಸ್ನೀಡನ್ ವ್ಯಾಪಾರ ಅಗ್ರಸಭೆಯಲ್ಲಿ ಮಾತನಾಡಿ ಕಾರ್ಪೊರೇಟ್ ತೆರಿಗೆ ತಗ್ಗಿಸುವುದೂ ಸೇರಿದಂತೆ ಸರ್ಕಾರ ಹಲವಾರು ಕ್ಕಮಗಳಕನ್ನು ಕೈಗೊಂಡಿದೆ ಎಂದು ಹೇಳಿದರು ಬ್ಲಾಂಕಿಂಗ್ ಗಣಿಗಾರಿಕೆ ಮತ್ತು ವಿಮೆ ಸೇರಿದಂತೆ ಪಲವಾರು ವಲಯಗಳಲ್ಲಿ ಮತ್ತಪ್ಪು ಸುಧಾರಣೆಗಳಿಗೆ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದರು ಮೂಲಸೌಕರ್ತ ಅಭಿವೃದ್ದಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವಂತೆ ಸ್ವೀಡನ್ ಸಂಸ್ವೆಗಳಿಗೆ ಅವರು ಆಮಂತ್ರಣ ನೀಡಿದರು ಸ್ನೀಡನ್ನಿನ ವ್ಯಾಪಾರ ಉದ್ಯಮ ಮತ್ತು ನಾವಿನ್ನತಾ ಖಾತೆ ಸಚಿವ ಇಬ್ರಾಹಿಂ ಬೇಲಾನ್ ಅವರೊಂದಿಗೆ ವ್ಯಾಪಾರ ಮತ್ತು ವ್ಯವಹಾರ ಸಮಾಲೋಚನೆಗಳನ್ನು ಸಹ ನಿರ್ಮಲಾ ಸೀತಾರಾಮನ್ ನಡೆಸಿದರು

ವ್ಯಾಪಾರ ಮತ್ತು ಪೂಡಿಕೆ ಅನ್ನೇಷಣೆ ಮತ್ತು ಸಂಸ್ಕತಿ ವಲಯಗಳೂ ಇದರಲ್ಲಿ ಸೇರಿವೆ ವಿದೇಶಿ ಅಥಿತಿಗಳನ್ನು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ಸ್ನಾಗತಿಸಿ ಸನ್ನಾನಿಸಿದ ರಾಮನಾಥ್ ಕೋನಿಂಡ್ ಭಾರತ ಸ್ನೀಡನ್ ದ್ವಿಪಕ್ಷೀಯ ವ್ಲಾಪಾರ ಹೂಡಿಕೆ ಸಂಬಂಧಗಳು ಉತ್ತಮವಾಗಿವೆ ಎಂದರು ದೇಶದ ಮಪತ್ನಾಕಾಂಕ್ಷೆಯ ಮೇಕ್ ಇನ್ ಇಂಡಿಯಾ ಸ್ಲಾರ್ಟ್ ಆಪ್ ಇಂಡಿಯಾ ಸ್ವಚ್ಗ ಭಾರತ್ ಡಿಜೆಟಲ್ ಇಂಡಿಯಾ ಹಾಗೂ ಸ್ವಾರ್ಟ್ ಸಿಟಿ ಯೋಜನೆಗಳಲ್ಲಿ ಸ್ನೀಡನ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದರು ಅಂತಾರಾಷ್ಷೀಯ ಸೌರಶಕ್ತಿ ಮೈತ್ರಿಕೂಟಕ್ಕೆ ಕೈಜೋಡಿಸುವಂತೆ ಸ್ವೀಡನ್ಗೆ ರಾಷ್ಷಪತಿ ಆಮಂತ್ರಣ ನೀಡಿದರು ನಂತರ ಉಭಯ ದೇಶಗಳ ನಡುವೆ ಮೂರು ಒಪ್ವಂದಗಳಿಗೆ ಸಹಿ ಹಾಕಲಾಯಿತು ಈರುಳ್ದ ಬೆಲೆಯನ್ನು ನಿಯಂತ್ರಿಸುವ ಸಲುವಾಗಿ ಕಾಳಸಂತೆಕೋರರ ಮೇಲೆ ದಾಳಿ ನಡೆಸುವಂತೆ ರಾಜ್ಲಗಳಿಗೆ ಕೇಂದ್ರ ಸರ್ಕಾರ ಆದೇಶ ನೀಡಿದೆ ಈ ಮೂಲಕ ಈರುಳ್ಳಿಯ ಕಾಪುದಾಸ್ತಾನನ್ನು ಹೆಚ್ಚಿಸಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗುವಂತೆ ಕ್ರಮಗಳನ್ನು ಕ್ಲೆಗೊಳ್ಟಬೇಕೆಂದು ಸೂಚಿಸಲಾಗಿದೆ ನಿನ್ನೆ ಸಂಪುಟ ಕಾರ್ಯದರ್ತಿ ರಾಜೀವ್ ಗೌಬಾ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯದರ್ತಿಗಳ ಸಮಿತಿಯ ಸಭೆಯೊಂದರಲ್ಲಿ ದೇಶಾದ್ಯಂತ ಉಳ್ಳಾಗಡ್ಡಿ ಧಾರಣೆ ಗಗನಕ್ಷೇರುತ್ತಿರುವ ಪರಿಸ್ತಿತಿಯ ಬಗ್ಗೆ ಪರಿಶೀಲಿಸಲಾಯಿತು

ಬೆಲೆ ನಿಯಂತ್ರಣಕ್ಕೆ ಆ ರಾಜ್ಞಗಳಲ್ಲಿ ಕ್ಲೆಗೊಳ್ಳಲಾಗುತ್ತಿರುವ ಹಲವು ಕ್ರಮಗಳ ಬಗ್ಗೆ ಸಭೆಗೆ ವಿವರಿಸಿದರು ಪ್ರಸ್ತುತ ಈರುಳ್ಳ ದಾಸ್ತಾನು ಕೊರತೆಯ ತಾತ್ನಲಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಅದರ ಲಭ್ಯತೆಯನ್ನು ಹೆಚ್ಚಸುವ ಮೂಲಕ ಬೆಲೆ ನಿಯಂತ್ರಿಸಬೇಕೆಂದು ಗೌಬಾ ರಾಜ್ಯಗಳಿಗೆ ಸೂಚಿಸಿದರು ರಾಜ್ಯಗಳ ಪಡಿತರ ಇಲಾಖೆಗಳು ಈರುಳ್ಳಿಯನ್ನು ಖರೀದಿಸಿ ಸೂಕ್ತ ಬೆಲೆಗೆ ಮಾರಾಟ ಮಾಡುವಂತೆಯೂ ಅವರು ಆದೇಶ ನೀಡಿದರು ಕೇಂದ್ರ ಸರ್ಕಾರ ಈಗಾಗಲೇ ಈರುಳ್ಳಿ ರಫ್ತನ್ನು ನಿಷೇಧಿಸಿದ್ದು

ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಐದನೇ ಮತ್ತು ಕೊನೆಯ ಪಂತಕ್ನಾಗಿ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದೆ

ಈ ಮಧ್ಯೆ ಎರಡನೇ ಮತ್ತು ಮೂರನೇ ಹಂತಕ್ಕಾಗಿ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯ ತಾರಕಕ್ಷೇರಿದೆ ತಮಿಳುನಾಡಿನ ಗುಡ್ಲಗಾಡು ಜೆಲ್ಲೆಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಳೆದ ಎರಡು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ ಪತ್ತಕ್ಷಿಂತಲೂ ಹೆಚ್ಚು ಜಲ್ಲೆಗಳಲ್ಲಿ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಬಾಧಿತವಾಗಿದೆ ಮಳೆ ಪೀಡಿತ ಪಶ್ಲಿಮ ಜಲ್ಲೆಗಳಿಗೆ ಇಂದು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ನೀಡಲಿದ್ದಾರೆ ಲಕ್ಷದ್ವೀಪ ಸಮೀಪದಲ್ಲಿ ಅರೇಬೀಯನ್ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ನೆರೆಯ ಕೇರಳದ ಜಿಲ್ಲೆಗಳಲ್ಲೂ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇದೆ ಏತನ್ನಥ್ಯ ಮಳೆಯುಂದಾಗಿ ಮೊದಲು ಸಂಕಷ್ಟಕ್ಕೀಡಾಗಬಹುದಾದ ಜನರನ್ನು ಕಟ್ಟೆಚ್ಚರದಲ್ಲಿರುವಂತೆ ಸೂಚಿಸಲಾಗಿದೆ

ಮಹಿಳೆಯರ ವಿರುದ್ಲದ ಲೈಂಗಿಕ ಹಿಂಸಾಚಾರ ಶ್ರಕರಣಗಳಿಗೆ ಹಾಗೂ ನಿರ್ಭಯಾ ನಿಧಿ ಬಳಕೆ ಕುರಿತ ವಿಷಯಗಳಿಗೆ ಅನುಸರಿಸುವ ಶ್ರಮಾಣಿತ ಕಾರ್ಯಾಚರಣೆ ಪ್ರಕ್ರಿಯೆಗಳ ಬಗ್ಗೆ ವರದಿ ಸಲ್ಲಿಸುವಂತೆ ರಾಷ್ಷೀಯ ಮಾನವ ಹಕ್ಕುಗಳ ಆಯೋಗ ಎನ್ ಹೆಚ್ ಆರ್ ಸಿ ಕೇಂದ್ರ ಎಲ್ಲಾ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೇಳಿದೆ ಲ್ಲೆಂಗಿಕ ಹಿಂಸಾಚಾರ ಪ್ರಕರಣಗಳಲ್ಲಿ ಮಾಧ್ಯಮಗಳ ಸ್ವಯಂ ಪ್ರೇರಿತ ವರದಿಗಳನ್ನು ಕೈಗೆತ್ತಿಕೊಂಡ ಮಾನವ ಹಕ್ಕುಗಳ ಆಯೋಗ ನಿರ್ಭಯಾ ನಿಧಿಯ ಸ್ವಿತಿ ಕುರಿತು ಆರು ವಾರಗಳಲ್ಲಿ ವರದಿ ಸಲ್ಲಿಸುವಂತೆ ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ತಿಗಳಿಗೆ ನೋಟೀಸ್ ಜಾರಿಮಾಡಿದೆ ನಿಧಿಯ ಲಭ್ಞತೆ ಮತ್ತು ಕಳೆದ ಮೂರು ವರ್ಷಗಳಲ್ಲಿ ಖರ್ಚುಮಾಡಿದ ಹಣದ ಕುರಿತ ವಿವರಗಳನ್ನು ಕೂಡಾ ಆಯೋಗ ಕೇಳದೆ ಪ್ರಮಾಣಿತ ಕಾರ್ಯಾಚರಣೆ ಪ್ರಕ್ರಿಯೆ ಎಸ್ ಓ ಪಿ ಮತ್ತು ಮಹಿಳೆಯ ವಿರುದ್ಲದ ಲೈಂಗಿಕ ಹಿಂಸಾಚಾರ ಪ್ರಕರಣಗಳೊಂದಿಗೆ ವ್ಲವಹರಿಸುವಾಗ ಅನುಸರಿಸಿದ ಅತ್ತುತ್ತಮ ಪದ್ಧತಿಗಳ ಕುರಿತು ಪ್ರಕ್ರಿಯೆ ನೀಡಬೇಕೆಂದು ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಮಹಾನಿರ್ದೇಶಕರುಗಳಿಗೆ ಕೂಡಾ ನೊಟೀಸ್ ಜಾರಿ ಮಾಡಿದೆ ಅಯೋಧ್ಯಾ ಭೂ ವಿವಾದ ಪ್ರಕರಣದಲ್ಲಿ ಸರ್ವೋಚ್ದ ನ್ಯಾಯಾಲಯದ ತೀರ್ಪಿನ ಮರುಪರಿತೀಲನೆ ಕೋರಿ ಜಮೈತ್ ಉಲಾಮಾ ಎ ಹಿಂದ್ ಮನವಿ ಸಲ್ಲಿಸಿದೆ ಜಮೈತ್ ಉಲಾಮಾ ಎ ಹಿಂದ್ ಅಧ್ಯಕ್ಷ ಮೌಲಾನಾ ಸೈಯದ್ ಅಶಾದ್ ರತೀದಿ ಮರುಪರಿತೀಲನೆ ಮನವಿ ಸಲ್ಲಿಸಿದ್ದಾರೆ ತೀರ್ಪಿನಲ್ಲಿ ಲೋಪಗಳಿದ್ದು

ದುರಂತದಿಂದಾಗಿ ಲಕ್ಷಾಂತರ ಜನರು ಇಂದಿಗೂ ಪೀಡಿತರಾಗಿದ್ದಾರೆ ಐರೋಷ್ನ ಆಯೋಗದ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಉರ್ಸುಲಾ ವೋನ್ ದೆರ್ ಲೆಯೆನ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಐರೋಷ್ಣ ಆಯೋಗದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಲೆಯೆನ್ ಅಧಿಕಾರ ಸ್ಲೀಕಾರಕ್ಕೆ ವಿಶೇಷ ಮಹತ್ವವಿದೆ ಎಂದು ಪ್ರಧಾನಿ ಮೋದಿ ತಮ್ನ ದೂರವಾಣಿ ಸಂಭಾಷಣೆ ವೇಳೆ ತಿಳಿಸಿದರು ಮುಂದಿನ ಭಾರತ ಐರೋಷ್ನ ಒಕ್ಕೂಟದ ಶ್ಯಂಗಸಭೆಗೆ ಬ್ರಸೆಲ್ಲ್ಗೆ ಆಗಮಿಸಬೇಕೆಂದು ಶ್ರಧಾನಿ ಮೋದಿ ಅವರಿಗೆ ಲೆಯೆನ್ ಆಮಂತ್ರಣ ನೀಡಿದರು ಪಲವಾರು ಸಮಾಜ ಕಲ್ಲಾಣ ಯೋಜನೆಗಳ ಅರ್ಹ ಫಲಾನುಭವಿಗಳಿಗೆ ಅನುಕೂಲವಾಗಲು ಪ್ರಕ್ರಿಯೆಗಳನ್ನು ಸರಳಗೊಳಿಸುವಂತೆ ಹಾಗೂ ನಕಲಿ ಪ್ರಕರಣಗಳನ್ನು ತಪ್ಪಿಸುವಂತೆ ಜಮ್ತು ಕಾಶ್ತೀರದ ಉಪರಾಜ್ಯಪಾಲ ಗಿರೀತ್ ಚಂದ್ರ ಮುರ್ಮು ನಿರ್ದೇತಿಸಿದ್ದಾರೆ ಜಮ್ನುವಿನ ನಾಗರಿಕ ಕಾರ್ಯಾಲಯದಲ್ಲಿ ನಡೆದ ಸಭೆಯ ಅಧ್ವಕತೆ ವಹಿಸಿ ಮಾತನಾಡಿದ ಅವರು ಪ್ರಕ್ರಿಯೆಗಳ ಸರಳೀಕರಣದಿಂದ ಫಲಾನುಭವಿಗಳಿಗೆ ಅನುಕೂಲವಾಗುವ ರೀತಿ ಅನುಷ್ಠಾನ ಇಲಾಖೆಗಳ ನಡುವೆ ಸಮನ್ವಯ ಮತ್ತು ಸಹಯೋಗವಿರದೇಕೆಂದು ಹೇಳಿದರು ಭಾರತೀಯ ನೌಕಾದಳದ ಮೊದಲ ಪೈಲಟ್ ಆಗಿ ನಿನ್ನೆ ನೇಮಕೊಂಡಿರುವ ಸಬ್ ಲೆಫ್ಲಿನೆಂಟ್ ಶಿವಾಂಗಿ ಇತಿಹಾಸ ರಚಿಸಿದ್ದಾರೆ ಬಿಹಾರದ ಮುಜಾಫರ್ಪೂರ್ ಗೆ ಸೇರಿದವರಾದ ಶಿವಾಂಗಿ ಶಾರ್ಟ್ ಸರ್ವೀಸ್ ಕಮಿಷನ್ ಪೈಲಟ್ ಶ್ರವೇಶ ಕಾರ್ಯಕ್ರಮದ ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ನೇಮಕಗೊಂಡಿದ್ದಾರೆ ಕಳೆದ ವರ್ಷ ಜೂನ್ ತಿಂಗಳನಲ್ಲಿ ಅವರು ನೌಕಾಪಡೆಗೆ ಸೇರಿದ್ದರು

ಕಾಟ್ಗಂಡುವಿನ ದಶರಥ ರಂಗಶಾಲದಲ್ಲಿ ಇಂದು ಅಪರಾಷ್ನ

ಮಹಿಳೆಯರ ವಿಭಾಗದಲ್ಲಿ ಇಂದು ಸಂಜೆ ಭಾರತ ಮತ್ತು ನೇಪಾಳ ಸೆಣೆಸಲಿವೆ